ನೂತನ ಸಾರ್ವಜನಿಕ ಶಿಕ್ಷಣ ನೀತಿಯಿಂದ ಯುವಜನತೆ ತಮ್ಮ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಬದುಕು ರೂಪಿಸಿಕೊಳ್ಳಬಹುದಾಗಿದೆ ಕೇಂದ್ರ ರಾಜ್ಯ ಸರ್ಕಾರಗಳು ಹಾಗೂ ಶಿಕ್ಷಣ ಆಡಳಿತಗಾರರ ಪರಸ್ಪರ ಸಹಕಾರದೊಂದಿಗೆ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸಿದಾಗ ಸಾಮಾಜಿಕ ನ್ಯಾಯ ದೊರಕಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಆರಂಭಿಕ ಶಿಕ್ಷಣ ಮಾಧ್ಯಮ ಮಾತ್ವ ಭಾಷೆಯಲ್ಲಿ ಇರಬೇಕು ಇದರಿಂದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಕಲಿಕೆ ಒದಗಿಸಲು ಸಹಕಾರಿಯಾಗಲಿದೆ ಇಂತಹ ಪರಿಣಾಮಕಾರಿ ಶಿಕ್ಷಣ ನೀತಿಯನ್ನು ರೂಪಿಸಿದ ಎಲ್ಲಾ ತಜ್ಞರು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ರಾಮನಾಥ್ ಕೋವಿಂದ್ ತಿಳಿಸಿದರು ವಿಡಿಯೋ ಸಂವಾದ ಉದ್ಗೇಶಿಸಿ ಮಾತನಾಡಿದ ಪ್ರಧಾನಮಂತಿ ನರೇಂದ ಮೋದಿ ನೂತನ ಶಿಕ್ಷಣ ನೀತಿ ಆತ್ಮ ನಿರ್ಭರ ಭಾರತ ಸಂಕಲ್ಪಕ್ಕೆ ದಿಕ್ಕು ನೀಡಲಿದೆ ಎಂದು ಹೇಳಿದರು ದೇಶದ ಆಶೋತ್ತರಗಳ ಈಡೇರಿಕೆಯಲ್ಲಿ ಪ್ರಮುಖ ಮಾಧಮ ಶಿಕ್ಷಣ ವ್ಯವಸ್ಥೆಯಾಗಿದೆ

ನೂತನ ಶಿಕ್ಷಣ ನೀತಿಯಲ್ಲಿ ರಾಷ್ಟ್ರಾದ್ಯಂತ ಅಭಿಪ್ರಾಯಗಳು ವ್ಯಕ್ತವಾಗಬೇಕು ಇದನ್ನು ಆಧರಿಸಿದ ಸ್ಪಷ್ಟ ನೀತಿ ರೂಪುಗೊಳ್ಳಬೇಕು ಎಂಬುದನ್ನು ನಾವು ಬಯಸಿದ್ದೆವು ಅದರಂತೆ ಶಿಕ್ಷಣ ನೀತಿ ರೂಪಿತಗೊಂಡಿದೆ

ರಾಜ್ಯಪಾಲರುಗಳ ವಿದಿಯೋ ಸಮಾವೇಶದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಖ್ ಶಿಕ್ಷಣ ಖಾತೆ ರಾಜ್ಯ ಸಚಿವ ಸಂಜಯ್ ಧೋತ್ರೆ ರಾಜ್ಯಗಳ ಶಿಕ್ಷಣ ಸಚಿವರು ವಿಶ್ವ ವಿದ್ಯಾಲಯಗಳ ಕುಲಪತಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ

ತೀವ್ರ ಅಪೌಢ್ಹಿಕತೆಯಿಂದ ಬಳಲುತ್ತಿರುವ ಮಕ್ಕಳನ್ನು ಗುರುತಿಸುವುದು ಹಾಗೂ ಪೌಢ್ಹಿಕಾಂಶ ಒದಗಿಸುವುದು ಮಾಸಾಚರಣೆಯ ಉದ್ದೇಶವಾಗಿದೆ ಪ್ರತಿವರ್ಷ ಪೌಷ್ತಿಕ ಮಾಸವನ್ನು ಪೌಷ್ತಿಕ ಅಭಿಯಾನವಾಗಿ ಆಚರಿಸಲಾಗುತ್ತದೆ

ಪೌಷ್ಣಿಕ ಮಾಸಾಚರಣೆಯಲ್ಲಿ ಜನರ ಸಹಭಾಗಿತ್ವದೊಂದಿಗೆ ಮಕ್ಕಳು ಹಾಗೂ ಮಹಿಳೆಯರಲ್ಲಿ ಅಪೌಷ್ಣಿಕತೆ ಹೋಗಲಾದಿಸುವುದು ಸೇರಿದೆ ಎಂದು ನಮ್ಮ ಬಾತ್ವೀದಾರರು ವರದಿ ಮಾಡಿದ್ದಾರೆ ಪೌಢ್ಶಿಕ ಮಾಸಾಚರಣೆ ಸಂದರ್ಭದಲ್ಲಿ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಉತ್ತಮ ಆರೋಗ್ಯ ಕಾಯ್ಲುಕೊಳ್ಳುವ ಮೂಲಕ ಅನೀಮಿಯಾ ಪ್ರಮಾಣ ತಗ್ಗಿಸುವಲ್ಲಿ ನವಜಾತ ಶಿಶುವಿಗೆ ಸ್ತನ್ಯಪಾನ ಮೊದಲ ಒಂದು ಸಾವಿರ ದಿನಗಳಲ್ಲಿ ಉತ್ತಮ ಪೌಷ್ಣಿಕ ಆಹಾರದ ಅಗತ್ಯತೆ ಕುರಿತು ಜಾಗ್ಬತಿ ಮೂದಿಸಲಾಗುತ್ತದೆ ದೇಶದಲ್ಲಿನ ಕೋವಿಡ್ ಪರಿಸ್ಲಿತಿ ಹಿನ್ನೆಲೆಯಲ್ಲಿ ಪೌಷ್ಣಿಕತೆ ಮಾಸಾಚರಣೆಯನ್ನು ದಿಜಿಟಲ್ ವೇದಿಕೆ ಮೂಲಕ ಕೈಗೊಳ್ಳುವಂತೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ಸೂಚಿಸಿದೆ

ಜಿತೇಂದ ಸಿಂಗ್ ತಿಳಿಸಿದ್ದಾರೆ

ಈ ನದುವೆ ದೇಶದ ಚೊಚ್ಚಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಯಾದ ಗಗನಯಾನ್ ಯೋಜನೆಗೆ ಸಿದ್ದತೆಗಳು ಪ್ರಗತಿಯಲ್ಲಿವೆ

ಕಳೆದ ಒಂದು ತಿಂಗಳಲ್ಲಿ ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಸಂಖ್ಯೆ ಮೂರು ಪಟ್ಟು ಹೆಚ್ಚಿದೆ

ಕೊರೊನಾ ಸೋಂಕು ನಿಯಂತ್ರಣ ಹಿನ್ತೆಲೆಯಲ್ಲಿ ಸ್ನಗಿತಗೊಳಿಸಲಾಗಿದ್ದ ಮೆಟ್ರೋ ರೈಲು ಸಂಚಾರ ಐದು ತಿಂಗಳ ನಂತರ ದೇಶಾದ್ಯಂತ ಇಂದು ವಿವಿಧ ನಗರಗಳಲ್ಲಿ ಪುನಾರಂಭಗೊಂಡಿದೆ ಬೆಂಗಳೂರು ದೆಹಲಿ ಲಖನೌ ಚೆನ್ನೈ ಹೈದ್ರಾಬಾದ್ ಮತ್ತು ಅಹಮದಾಬಾದ್ನಲ್ಲಿ ಬೆಳಗ್ಗೆ ಮೆಟ್ರೊ ರೈಲು ಸಂಚಾರ ಪುನಾರಂಭವಾಯಿತು ಬೆಂಗಳೂರಿನಲ್ಲಿ ದಿನದ ಎರಡು ಹಂತಗಳಲ್ಲಿ ನಮ್ಮ ಮೆಟ್ರೊ ರೈಲು ಸಂಚಾರ ಇರಲಿದೆ

ಪ್ರಾಥಮಿಕ ಹಂತವಾಗಿ ಇಂದು ಬೆಂಗಳೂರಿನಲ್ಲಿ ನೇರಳೆ ಮಾರ್ಗದಲ್ಲಿ ಮೆಟ್ರೊ ರೈಲು ಸಂಚಾರ ಆರಂಭವಾಯಿತು ಪ್ರಯಾಣಿಕರು ಕಡ್ಗಾಯವಾಗಿ ಮುಖಗವಸು ಧರಿಸುವ ಹಾಗೂ ಸಾಮಾಜಿಕ ಅಂತರ ಕಾಯ್ಗುಕೊಳ್ಳುವಂತೆ ಸೂಚಿಸಲಾಗಿದೆ ಅಮೆರಿಕ ಮುಕ್ತ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ರೋಹನ್ ಬೊಪಣ್ಣ ಹಾಗೂ ಕೆನಡಾದ ಡೆನಿಸ್ ಶಪೊವಲೊವ್ ಜೋದಿ ಪುರುಷರ ಡಬಲ್ಪ್ ಕ್ವಾರ್ಟರ್ ಫೈನಲ್ಪ್ ತೆಲುಪಿದೆ